ಸಾರ್ವಜನಿಕರ ಸಲಹೆ ಸೂಚನೆಗಳನ್ನು ಸ್ನೀಕರಿಸಿದ ನಂತರ ಕರಡು ಹಂತದಲ್ಲಿರುವ ನೀತಿಯನ್ನು ಅಂತಿಮಗೊಳಿಸಲಾಗುವುದು ಈ ಕರಡು ನೀತಿ ಖಾಸಗಿ ಮಾಹಿತಿ ಸಮ್ಮತಿ ನಿರ್ವಹಣೆ ಮಾಹಿತಿ ಹಂಚಿಕೆ ಮತ್ತು ಸಂರಕ್ಷಣೆಯಂತಹ ಆರೋಗ್ಗ ಮಾಹಿತಿಯ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ ಸೂಕ್ತ ಮಾರ್ಗದರ್ಶನ ಒದಗಿಸುವುದು ಹಾಗೂ ವೈಯಕ್ತಿಕವಾದ ಮತ್ತು ಸೂಕ್ಷ್ಮ ವೈಯಕ್ತಿಕ ಮಾಹಿತಿಯನ್ನು ಸುಭದ್ರ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಕರಡು ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಸೇರಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದ ವೇಳೆ ಈ ಮಹತ್ತಾಕಾಂಕ್ಷೆಯ ಎನ್ಡಿಎಚ್ಎಂ ಕಾರ್ಯಕ್ರಮವನ್ನು ಪ್ರಕಟಿಸಿದ್ದರು

ಇಪಿಐ ಸವಾಲು ಮತ್ತು ಅವಕಾಶಗಳನ್ನು ಗುರುತಿಸುವ ಉದ್ಲೇಶ ಹೊಂದಿದ್ದು ಸರ್ಕಾರದ ನೀತಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮತ್ತು ಅನುಕೂಲಕರ ನಿಯಂತ್ರಣ ಚೌಕಟ್ಟನ್ನು ಮ್ರೋತ್ಸಾಹಿಸುವ ಉದ್ದೇಶ ಹೊಂದಿದೆ ಇಪಿಐನ ಸ್ವರೂಪ ನೀತಿ ವ್ಯಾಪಾರ ಪರಿಸರ ವ್ಯವಸ್ಲೆ ರಘ್ತು ಪರಿಸರ ವ್ಯವಸ್ಲೆ ಹಾಗೂ ರಘ್ತು ಸಾಧನೆ ಈ ನಾಲ್ಲು ಸ್ತಂಭಗಳನ್ನು ಹೊಂದಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ಭಾರತೀಯ ಆರ್ಥಿಕತೆ ವಿಶ್ವ ವೇದಿಕೆಯಲ್ಲಿ ಬಲಿಷ್ಷ ರಘ್ತುದಾರ ದೇಶವಾಗುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದಿದ್ದಾರೆ ಈ ಸೂಚ್ಲಂಕದ ಕೂಲಂಕುಷ ಒಳನೋಟಗಳು ರಘ್ತುಪರಿಸರ ವ್ಯವಸ್ವೆಯನ್ನು ರಾಷ್ಟ ಹಾಗೂ ಉಪರಾಷ್ಟೀಯಮಟ್ಟದಲ್ಲಿ ಬಲಿಷ್ಟಗೊಳಿಸುವ ನಿಟ್ಟನಲ್ಲಿ ಸಂಬಂಧಿಸಿದ ಎಲ್ಲರಿಗೂ ಸಹಕಾರಿಯಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ನೀತಿ ಆಯೋಗದ ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿ ಅಮಿತಾಬ್ ಕಾಂತ್ ಮಾತನಾಡಿ ರಘ್ತು ಸನ್ನದ್ದತಾ ಸೂಚ್ಣಂಕ ಉಪರಾಷ್ಷೀಯ ಮಟ್ಟದಲ್ಲಿ ರಘ್ತು ಉತ್ತೇಜನಕ್ಕೆ ನಿರ್ಣಾಯಕವಾದ ಪ್ರಮುಖ ಕ್ಷೇತ್ರಗಳನ್ನು ಗುರುತಿಸುವಲ್ಲಿ ಮಾಹಿತಿ ಚಾಲಿತ ಪ್ರಯತ್ನವಾಗಿದೆ ಎಂದಿದ್ದಾರೆ ಆತ್ಲ ನಿರ್ಭರ್ ಭಾರತ್ನತ್ತ ಗಮನ ಕೇಂದ್ರೀಕರಿಸಿ ಭಾರತವನ್ನು ಅಭಿವ್ಯದ್ದಿಹೊಂದಿದ ಆರ್ಥಿಕತೆಯನ್ನಾಗಿ ರೂಪಿಸುವ ಗುರಿ ಸಾಧನೆಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ರಫ್ತು ಪ್ರಮಾಣ ವ್ವದ್ಲಿಸಬೇಕಾದ ಅಗತ್ನವಿದೆ ಎಂದು ನೀತಿ ಆಯೋಗ ಹೇಳಿದೆ ರಾಜ್ಯಗಳು ಹೇಗೆ ಈ ಗುರಿ ತಲುಪಬಹುದಾಗಿದೆ ಎಂಬ ಬಗ್ಗೆ ಇಪಿಐ ಅತ್ಯಂತ ಮಹತ್ವದ ಅಂಶಗಳನ್ನು ಒಳಗೊಂಡಿದೆ ಜೆಎಸ್ಟಿ ಅನುಷ್ಣಾನದಿಂದ ಉಂಟಾಗಬಹುದಾದ ಆದಾಯ ನಷ್ಷಕ್ಕೆ ಪರಿಹಾರ ಕುರಿತು ಜೆಎಸ್ಟಿ ಮಂಡಳಿ ಇಂದು ಸಭೆ ಸೇರಿ ಚರ್ಚಿಸಲಿದೆ

ಈ ವಿಷಯ ಕುರಿತಂತೆ ಸಮಾನ ಕಾರ್ಯತಂತ್ರ ರೂಪಿಸಲು ವಿರೋಧ ಪಕ್ಷಗಳ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಒಗ್ಗೂಡಿದ್ದಾರೆ ರಾಜ್ಯಗಳ ಜಿಎಸ್ಟಿ ಆದಾಯಗಳಲ್ಲಿನ ಯಾವುದೇ ಕೊರತೆಯನ್ನು ತುಂಬಿಕೊಡಬೇಕಾದ ಕಾನೂನು ಕಟ್ಟಳೆ ಕೇಂದ್ರ ಸರ್ಕಾರಕ್ಕಿಲ್ಲ ಎಂದು ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಈ ಮುಂಚೆ ಹೇಳಿದ್ದಾರೆ

ಸಂಸ್ನತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ತಮ್ಮ ವಿಡಿಯೋ ಸಂದೇಶದಲ್ಲಿ ಪ್ರಧಾನಮಂತ್ರಿಗಳು ಪ್ರಾಚೀನ ಸ್ನಾರಕಗಳ ಸಂರಕ್ಷಣೆ ಹಾಗೂ ದಾಖಲೆ ಪ್ರಕ್ರಿಯೆ ಬಲವರ್ಧನೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಕರ್ನಾಟಕ ಮಧ್ಯಪ್ರದೇಶ ತಮಿಳುನಾಡು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹೊಸ ವಲಯಗಳನ್ನು ಸ್ಟಷ್ಷಿಸಲಾಗಿದ್ದು ಹಂಪಿ ತಿರುಚಿ ರಾಯಗಂಜ್ ರಾಜಕೋಟ್ ಜಬಲ್ಪುರ್ ಝಾನ್ಸಿ ಹಾಗೂ ಮೀರತ್ ಗಳಲ್ಲಿ ಹೊಸ ವಲಯಗಳಾಗಿವೆ ಎಂದು ಅವರು ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಚೋಳರ ಕಾಲದ ಸಾವಿರಾರು ವೈಭವದ ಸ್ತಾರಕಗಳು ಮತ್ತು ದೇವಾಲಯಗಳು ಇರುವ ಹಿನ್ನೆಲೆಯಲ್ಲಿ ಚೆನ್ನೈ ವಲಯದ ಜೊತೆಗೆ ತಿರುಚಿ ವಲಯವನ್ನು ಸ್ಟಷ್ಟಿಸಲಾಗಿದೆ ಅಂತೆಯೇ ಪ್ರಾಚ್ಯ ವಸ್ತು ಸ್ಪಾರಕಗಳ ದ್ಯಷ್ಟಿಯಿಂದ ಕರ್ನಾಟಕದ ಹಂಪಿ ನಗರ ಅಂತಾರಾಷ್ಷೀಯ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು ಈವರೆಗೆ ಉಪವಲಯವಾಗಿದ್ದ ಹಂಪಿಯನ್ನು ಪೂರ್ಣಪ್ರಮಾಣದ ವಲಯವನ್ನಾಗಿ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಎನ್ ಟಿಎ ಮಹಾನಿರ್ದೇಶಕ ಡಾ ವಿನೀತ್ ಜೋಷಿ ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿ ಸುರಕ್ಷತೆಗೆ ಮೊದಲ ಆದ್ದತೆ ನೀಡಲಾಗಿದೆ ಸರ್ಕಾರದ ಮಾರ್ಗಸೂಚಿಯಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲಾಗುವುದು ಎಂದು ಹೇಳಿದರು

ಪರೀಕ್ಷಾ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಮೇಲ್ವಿಚಾರಕರ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದರು

ಅಶ್ವತ್ವ ನಾರಾಯಣ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತರಗತಿಗಳನ್ನು ಆರಂಭಿಸುವ ಬಗ್ಗೆ ಯುಜಿಸಿ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಆದೇಶ ಬರುತ್ತಿದ್ದಂತೆಯೇ ರಾಜ್ಯ ಕಾರ್ಯೋನ್ಮುಖವಾಗಲಿದೆ ಎಂದು ಡಾ

ನೀಟ್ ಪರೀಕ್ಷೆ ನಡೆಸಲು ಕರ್ನಾಟಕ ಸರ್ಕಾರ ಎಲ್ಲಾ ಸಹಕಾರ ನೀಡಲಿದೆ

ದೇಶದಲ್ಲಿನ ಪ್ರತಿಭಾವಂತ ಮಕ್ಕಳು ಸಾರ್ವಜನಿಕರು ಮತ್ತು ಸಂಸ್ಟೆಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಪ್ರಶಸ್ತಿಗಳನ್ನು ಸ್ವಾಪಿಸಲಾಗಿದೆ ಈ ಪ್ರಶಸ್ತಿಗಳನ್ನು ಬಾಲ ಶಕ್ತಿ ಮರಸ್ಕಾರ ಮತ್ತು ಬಾಲ ಕಲ್ಲಾಣ ಪುರಸ್ನಾರ ಎಂಬ ಎರಡು ವರ್ಗಗಳಲ್ಲಿ ನೀಡಲಾಗುವುದು

ಪ್ರಧಾನಮಂತ್ರಿಗಳೂ ಸಹ ಪ್ರಶಸ್ತಿ ಮರಸ್ಕ್ವತರನ್ನು ಗೌರವಿಸುವರು ದೇಶದಲ್ಲಿ ಕೊರೊನಾ ಸೋಂಕಿತರ ಚೇತರಿಕೆ ಪ್ರಮಾಣ ನಿನ್ನೆ ಶೇ

ಇದರಿಂದಾಗಿ ದೇಶದಲ್ಲಿ ಸ್ಕ್ರೀಯ ಪ್ರಕರಣಗಳಿಂತ ಗುಣಮುಖರಾದವರ ಸಂಖ್ಯೆ ಮೂರೂವರೆ ಪಟ್ಟು ಹೆಚ್ಚಾಗಿದೆ

ಆರೋಗ್ಣ ಸಚಿವಾಲಯ ನೀಡಿರುವ ಮಾಹಿತಿಯಂತೆ ದೇಶದಲ್ಲಿ ಒಟ್ಟು ಸ್ಕ್ರಿಯ ಸೋಂಕು ಪ್ರಕರಣದಲ್ಲಿ ಶೇ

ದೇಶದಲ್ಲಿ ಸೋಂಕಿನಿಂದ ಸಾವನ್ನಪ್ಪುತ್ತಿರುವವರ ಪ್ರಮಾಣ ಶೇ